ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿಂದು ನಡೆದ ಸಂಪುಟ ಸಭೆಯಲ್ಲಿ ಸುಪ್ರೀಂಕೋರ್ಟ್ ತೀರ್ಪಿನ ಆದೇಶಕ್ಕೆ ಒಳಪಟ್ಟು ವಿಧೇಯಕ ಅನುಷ್ಠಾನಕ್ಕೆ ಅನುಮೋದನೆ ನೀಡಲಾಗಿದೆ ಎಂದು ಸಭೆಯ ಬಳಿಕ ಕಾನೂನು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು

ಕುಮಾರಸ್ವಾಮಿ ಹೇಳಿದ್ದಾರೆ

ಇದಕ್ಕೂ ಮುನ್ನ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬರನಿರ್ವಹಣೆಗಾಗಿ ರಾಜ್ಯಕ್ಷೆ ಹೆಚ್ಚಿನ ಅನುದಾನ ಕೊಡುವಂತೆ ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ನ ಮನವಿ ಮಾಡುವುದಾಗಿ ಹೇಳಿದರು

ರಾಜ್ಯದಲ್ಲಿ ಸಂಪೂರ್ಣ ಪಾನ ನಿಷೇಧ ಸಾಧ್ಯವಿಲ್ಲ ರಾಜ್ಯಕ್ಷೆ ಅತಿ ಹೆಚ್ಚಿನ ಆದಾಯ ತರುವ ಮೂಲವಾಗಿರುವ ಅಬಕಾರಿ ಇಲಾಖೆಯನ್ನು ಏಕಾಏಕಿ ರದ್ದುಪಡಿಸಲು ಸಾಧ್ಯವಿಲ್ಲ ಎಂದು ಮುಖ್ಯಮಂತ್ರಿ ಹೇಳಿದರು

ರಫೇಲ್ ಸಮರ ವಿಮಾನ ಕೂಡ ತಾಲೀಮು ಅಭ್ಯಾಸದಲ್ಲಿ ಭಾಗಿಯಾಗುತ್ತಿರುವುದು ಮತ್ತೊಂದು ವಿಶೇಷವಾಗಿದೆ ಎಂದರು

ಕೊಡಗು ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪದಿಂದ ಮನೆ ಕಳೆದುಕೊಂಡವರಿಗೆ ಮನೆ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಮಾದಾಪುರ ಕರ್ಣಂಗೇರಿ ಮತ್ತಿತರ ಮನೆ ನಿರ್ಮಾಣವಾಗುತ್ತಿರುವ ಸ್ವಳಗಳಿಗೆ ಇಂದು ಭೇಟ ನೀಡಿ ಪರಿಶೀಲನೆ ಮಾಡಿದರು ಕೊಡಗಿನ ಜನರಿಗೆ ಪುನರ್ ವಸತಿ ಕಲ್ಪಿಸುವ ನಿಟ್ಟನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಇದು ಸಮರ್ಪಕವಾಗಿ ಬಳಕೆಯಾಗಬೇಕು ಆದಪ್ಟು ಸಮರೋಪಾದಿಯಲ್ಲಿ ಮನೆಗಳ ನಿರ್ಮಾಣ ಪೂರ್ಣವಾಗಬೇಕು ಎಂದರು

ಬಿಡುಗಡೆ ಮಾಡಿದೆ ಸಮರ್ಪಕವಾಗಿ ಸದ್ಲಳಕೆಯಾಗಬೇಕು ರಸ್ತೆಗಳ ನಿರ್ಮಾಣ ಮಾಡಬೇಕು ಎಂದೂ ಕೋಟ ಶ್ರೀನಿವಾಸ ಪೂಜಾರಿ ಒತ್ತಾಯಿಸಿದರು

ಮಲ್ಲೇತ್ವರಂ ಆಟದ ಮೈದಾನದಿಂದ ಫೀಡಂಪಾರ್ಕ್ವರೆಗೆ ಸಾವಿರಾರು ಮಹಿಳೆಯರು ಜಾಥಾದಲ್ಲಿ ಪಾಲ್ಗೊಂಡಿದ್ದರು

ಅವರು ಮಂಗಳೂರಿನಲ್ಲಿರುವ ಕುದುರೆಮುಖ ಅದಿರು ಕಾರ್ಖಾನೆಯ ಸೌರಶಕ್ತಿ ಫಟಕ ಉದ್ವಾಟಿಸಿದ ಬಳಿಕ ಸುದ್ದಿಗಾರರಿಗೆ ಅವರು ಈ ವಿಷಯ ತಿಳಿಸಿದರು ರಾಷ್ಟೀಯ ಉಕ್ಕು ನೀತಿಯಿಂದಾಗಿ ದೇಶಕ್ಕೆ ಹೆಚ್ಚನ ಲಾಭವಾಗುತ್ತಿದೆ ಪ್ರತಿ ಟೆಂಡರ್ನಲ್ಲಿ ದೇಶೀಯ ಉಕ್ಕು ಉತ್ಪನ್ನಗಳನ್ನು ಬಳಸಬೇಕು ಎಂಬ ಪರತ್ತನ್ನು ವಿಧಿಸಿರುವುದು ಬದಲಾವಣೆಗೆ ಕಾರಣವಾಗಿದೆ ಎಂದವರು ಹೇಳಿದರು

ಶಿವಶಂಕರರೆಡ್ಡಿ ಹೇಳದ್ದಾರೆ

ಶಾಲೆಗಳಲ್ಲಿನ ಬಿಸಿಯೂಟ ವಿವಿಧ ಇಲಾಖೆಗಳ ಹಾಸ್ಟೆಲ್ ಮತ್ತು ಇಂದಿರಾ ಕ್ಯಾಂಟೀನ್ಗಳಲ್ಲಿ ವಾರಕ್ಕೊಮ್ಮೆ ಸಿರಿಧಾನ್ಯಗಳನ್ನು ಒಳಗೊಂಡ ಆಹಾರ ಪದಾರ್ಥಗಳನ್ನು ತಯಾರಿಸಿ ವಿತರಣೆ ಮಾಡಲು ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ ಎಂದರು ಆಧುನಿಕ ಜೀವನಶೈಲಿಯ ಆಹಾರಪದ್ದತಿಗಳಿಂದ ಜನರ ಆರೋಗ್ಭದ ಮೇಲೆ ದುಪ್ವರಿಣಾಮ ಬೀರುವಂತಾಗಿದೆ ಸಾವಿರಾರು ವರ್ಷಗಳ ಇತಿಹಾಸವಿರುವ ಸಿರಿಧಾನ್ಯಗಳಲ್ಲಿ ಉತ್ತಮ ಪೌಚ್ಯಿಕಾಂಶಗಳಿರುವ ಕಾರಣ ಅವುಗಳ ಮಹತ್ವ ಅಂತರಾಷ್ಷೀಯ ಮಟ್ಟದಲ್ಲಿ ಅರಿವಾಗಿದೆ ಎಂದರು ವಿವಿಧ ದೇಶಗಳಲ್ಲಿ ಸಿರಿಧಾನ್ಥಗಳನ್ನು ಬಳಕೆ ಮಾಡುವ ಮೂಲಕ ಜನರು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ವಾರಕ್ಕೊಮ್ಮೆ ಬಿಸಿಯೂಟದಲ್ಲಿ ವಿವಿಧ ಹಾಸ್ಟೆಲ್ಗಳು ಹಾಗೂ ಇಂದಿರಾಕ್ಕಾಂಟೀನ್ಗಳಲ್ಲಿ ಸಿರಿಧಾನ್ಯಗಳನ್ನು ಒಳಗೊಂಡ ಖಾದ್ಯಗಳನ್ನು ನೀಡಲು ಚಿಂತನೆ ನಡೆಸಿದೆ

ಜಿ ಅಕ್ಕಿಯನ್ನು ನೀಡಲಾಗುತ್ತಿದೆ

ಜಿ

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದೇ ಮೊದಲ ಬಾರಿಗೆ ಆಯೋಜನೆ ಮಾಡಿರುವ ಮೇಳವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉದ್ವಾಟಿಸಲು ಒಪ್ಪಿದ್ದಾರೆ

ಈ ಕುರಿತು ಅವರು ಪ್ರದೇಶ ಸಮಾಚಾರಕ್ಕೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ

ಇದರ ಅಂಗವಾಗಿ ಬೆಂಗಳೂರಿನ ವಿಧಾನಸೌಧದ ಬಳಿ ಇರುವ ಗಾಂಧಿ ಹುತ್ತಳಿಗೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಸಚಿವರಾದ ಸಾ

ಮಹೇಶ್ ಮೊದಲಾದವರು ಪುಷ್ಷನಮನ ಸಲ್ಲಿಸಿದರು ಕೊಡಗು ಜಿಲ್ಲಾಡಳಿತ ಹಾಗೂ ಸರ್ವೋದಯ ಸಮಿತಿ ವತಿಯಿಂದ ಮಡಿಕೇರಿಯಲ್ಲಿ ಹುತಾತ್ಕರ ದಿನಾಚರಣೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು ಮಡಿಕೇರಿ ಜಿಲ್ಲಾಡಳಿತ ಭವನದಲ್ಲಿನ ಜಿಲ್ಲಾ ಖಜಾನೆಯಲ್ಲಿರಿಸಲಾದ ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ವನ್ನು ಹೊರತೆಗೆದು ಪುಷ್ಷಮಾಲೆಗಳಿಂದ ಶೃಂಗರಿಸಿ ಗೌರವ ಸಮರ್ಪಣೆ ಮಾಡಲಾಯಿತು ಮಡಿಕೇರಿಯ ಪ್ರಮುಖ ರಸ್ತೆಗಳ ಮೂಲಕ ಗಾಂಧೀಜಿಯವರ ಚಿತಾಭಸ್ವವನ್ನು ಕೊಂಡೊಯ್ಲು ಗಾಂಧಿ ಮಂಟಪದಲ್ಲಿರಿಸಿ ಗಾಂಧೀ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಮರ್ಪಿಸಲಾಯಿತು ಬೆಂಗಳೂರು ಗ್ರಾಮಾಂತರ ಬೆಲ್ಲೆಯಲ್ಲಿ ಹುತಾತ್ದರ ದಿನಾಚರಣೆ ಆಚರಿಸಲಾಯಿತು

ಚಿಕ್ಕಬಳ್ಳಾಪುರ ಅಂಬೇಡ್ಕರ್ ಭವನದಲ್ಲಿಂದು ಆಯೋಜಿದ್ದ ಕಾರ್ಯಕ್ರಮದಲ್ಲಿ ಪ್ರಗತಿಪರ ಚಿಂತಕ ಶಾಕ್ಷತ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಡಾ

ದ್ವಾರಕಾನಾಥ್ ಅವರ ಮೂಕನಾಯಕ ಪುಸ್ತಕವನ್ನು ಬಿಡುಗಡೆಗೊಳಿಲಾಯಿತು